ಪ್ರಧಾನಮಂತ್ರಿಗಳ ಕಚೇರಿಯೊಂದಿಗೆ ನೀತಿ ಆಯೋಗ ಮಾಹಿತಿ ಹಂಚಿಕೊಂಡಿರುವುದು ನೀತಿ ಸಂಹಿತೆಯ ಉಲ್ಲಂಘನೆಯಾಗಿಲ್ಲ ಚುನಾವಣಾ ಆಯೋಗ ಹೇಳೆ

ನವದೆಹಲಿಯಲ್ಲಿ ನಿನ್ನೆ ಮಾಧ್ವಮಗಳಿಗೆ ಮಾಹಿತಿ ನೀಡಿದ ಹಿರಿಯ ಉಪ ಚುನಾವಣಾ ಆಯುಕ್ತ ಉಮೇಶ್ ಸಿನ್ಹಾ ವೃದ್ದರೂ ಮಹಿಳೆಯರೂ ಸೇರಿ ಹೆಚ್ಚಿನ ಸಂಚ್ಚೆಯಲ್ಲಿ ಮತದಾರರು ಮತಗಟ್ಟೆಗಳಿಗೆ ಬಂದು ಹಕ್ಕು ಚಲಾವಣೆ ಮಾಡಿದ್ದಾರೆ ಎಂದರು

ನಾನಾ ರಾಜಕೀಯ ಪಕ್ಷಗಳ ತಾರಾ ಪ್ರಚಾರಕರು ಮತದಾರರನ್ನು ಸೆಳೆಯುವ ಸಲುವಾಗಿ ಹಲವೆಡೆ ರ್ಚಾಲಿ ಸಾರ್ವಜನಿಕ ಸಭೆ ಮತ್ತು ರೋಡ್ ಶೋಗಳನ್ನು ನಡೆಸುತ್ತಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಮಧ್ಯ ಪ್ರದೇಶದ ರತ್ಲಾಮ್ ಹಿಮಾಚಲ ಪ್ರದೇಶದ ಸೋಲಂ ಮತ್ತು ಪಂಜಾಬ್ನ ಭಟಂಡಾದಲ್ಲಿ ರ್ನಾಲಿಗಳನ್ನು ಉದ್ದೇತಿಸಿ ಭಾಷಣ ಮಾಡುವರು

ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ಪಂಜಾಬ್ನ ಲೂಧಿಯಾನ ಮತ್ತು ಹೊಶಿಯಾರ್ಮರ್ಗಳಲ್ಲಿ ಪ್ರಚಾರ ನಡೆಸುವರು ಬಿಎಸ್ಪಿ ಮುಖ್ಯಸ್ನೆ ಮಾಯಾವತಿ ಉತ್ತರ ಪ್ರದೇಶದ ಗೋರಕ್ಮರ್ ಫಾಜಿಮರಗಳಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಭಾಷಣ ಮಾಡುವರು

ಇದರಲ್ಲಿ ಆಸ್ಟೇಲಿಯಾ ಬಾಂಗ್ಲಾದೇಶ ಭೂತಾನ್ ಫಿಜಿ ಜಾರ್ಜಿಯಾ ಕೀನ್ಯಾ ದಕ್ಷಿಣ ಕೊರಿಯಾ ಕೈರ್ಜಕಿಸ್ತಾನ ಮಲೇಷ್ತಾ ಮೆಕ್ಲಿಕೋ ಮ್ಹಾನ್ನಾರ್ ರೊಮೇನಿಯಾ ರಷ್ತಾ ಶ್ರೀಲಂಕಾ ಸಂಯುಕ್ತ ಅರಬ್ ಎಮಿರೇಟ್ಸ್ ಮತ್ತು ಜಿಂಬಾಜ್ವೆ ರಾಷ್ಟಗಳು ಸೇರಿವೆ ಪ್ರತಿನಿಧಿಗಳನ್ನು ಉದ್ದೇತಿಸಿ ಮಾತನಾಡಿದ ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಆಯೋಗ ದೇಶದಲ್ಲಿ ಮುಕ್ತ ನ್ವಾಯಸಮ್ಮತ ಮತ್ತು ನಿಸ್ಪಕ್ಷಪಾತ ಚುನಾವಣೆಗಳನ್ನು ನಡೆಸಲು ಬದ್ದವಾಗಿದೆ ಎಂದರು ರಾಜ್ಞಗಳಲ್ಲಿ ಚಾಲ್ತಿಯಲ್ಲಿರುವ ಪದ್ದತಿಗಳು ಹಾಗೂ ಅವುಗಳನ್ನು ದಾಖಲಿಸಲು ಮತ್ತು ಅವುಗಳು ಎದುರಿಸುತ್ತಿರುವ ಸವಾಲುಗಳನ್ನು ಅಧ್ಯಯನ ನಡೆಸಲು ಸಮಿತಿಗಳನ್ನು ರಚಿಸಲಾಗಿದೆ ಎಂದು ಅವರು ಹೇಳಿದರು ಈ ಸಂಬಂಧ ಕಾಂಗ್ರೆಸ್ ಮತ್ತು ಎಎಪಿ ಆರೋಪಗಳನ್ನು ಮಾಡಿರುವ ಹಿನ್ನೆಲೆಯಲ್ಲಿ ನೀತಿ ಆಯೋಗದ ಮುಖ್ಯ ಕಾರ್ದನಿರ್ವಹಣಾಧಿಕಾರಿ ಅಮಿತಾಬ್ ಕಾಂತ್ ಅವರಿಗೆ ಚುನಾವಣಾ ಆಯೋಗ ಪತ್ರ ಬರೆದಿದೆ

ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಹಿರಿಯ ಉಪ ಚುನಾವಣಾ ಆಯುಕ್ತ ಸಂದೀಪ್ ಸಕ್ಲೇನಾ ಪ್ರಧಾನಮಂತ್ರಿ ವಿರುದ್ದದ ದೂರನ್ನು ಇತ್ಫರ್ಥಪಡಿಸಲಾಗಿದೆ ಅಧಿಕೃತ ಭೇಟಿಯ ಜೊತೆಗೆ ಚುನಾವಣಾ ಪ್ರಚಾರವನ್ನು ಸೇರಿಸುವುದಕ್ಕೆ ಮಂತ್ರಿಗಳಗೆ ಇರುವ ನಿರ್ಬಂಧದಿಂದ ಪ್ರಧಾನಮಂತ್ರಿಯವರಿಗೆ ವಿನಾಯ್ತಿ ಇದೆ ಎಂದು ಅವರು ಹೇಳಿದರು

ಅದು ಸ್ವಾನಿಕ ನಿರ್ದೇಶನವಾಗಿದೆ ಎಂದರು ಬಿಹಾರದ ಬೇಗುಸರ್ವೆ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರದ ವೇಳೆ ಕೋಮುಭಾವನೆ ಕೆರಳಿಸುವ ಮಾತುಗಳನ್ನಾಡಿರುವ ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಅವರ ಹೇಳಿೆಯನ್ನು ಚುನಾವಣಾ ಆಯೋಗ ಖಂಡಿಸಿದೆ ನೀತಿ ಸಂಹಿತೆ ಜಾರಿಯಲ್ಲಿರುವ ವೇಳೆ ಇಂತಹ ಹೇಳಿಕೆಗಳನ್ನು ನೀಡದೆ ಎಚ್ಲರದಿಂದ ಇರಬೇಕು ಎಂದು ಚುನಾವಣಾ ಆಯೋಗ ಅವರಿಗೆ ಎಚ್ಲರಿಕೆ ನೀಡಿದೆ ಚುನಾವಣೆ ವೇಳೆ ಮತಯಾಚನೆ ಮಾಡುವಾಗ ಧರ್ಮವನ್ನು ಬಳಕೆ ಮಾಡಬಾರದು ಎಂಬ ಸುಪ್ರೀಂಕೋರ್ಟ್ ನಿರ್ದೇತನ ಮತ್ತು ಮಾದರಿ ನೀತಿ ಸಂಹಿತೆಯನ್ನು ಗಿರಿರಾಜ್ ಉಲ್ಲಂಘಿಸಿದ್ದಾರೆ ಎಂದು ಚುನಾವಣಾ ಆಯೋಗ ಹೇಳಿದೆ ಕೊನೆಯ ಹಂತದಲ್ಲಿ ಚುನಾವಣೆ ಎದುರಿಸಲಿರುವ ಪಶ್ಚಿಮ ಬಂಗಾಳದ ಎಲ್ಲಾ ಮತಗಟ್ಟೆಗಳಲ್ಲಿ ಸಿಸಿ ಟವಿ ಕ್ಲಾಮರಾ ಅಳವಡಿಸಬೇಕು ಎಂದು ಬಿಜೆಪಿ ಹಿರಿಯ ನಾಯಕ ಹಾಗೂ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ನೇತೃತ್ವದ ನಿಯೋಗ ಕೇಂದ್ರ ಚುನಾವಣಾ ಆಯೋಗವನ್ನು ಆಗ್ರಹಿಸಿದೆ ನವದೆಹಲಿಯಲ್ಲಿ ನಿನ್ನೆ ಚುನಾವಣಾ ಆಯೋಗವನ್ನು ಭೇಟ ಮಾಡಿ ಮನವಿ ಸಲ್ಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಕಾಶ್ ಜಾವಡೇಕರ್ ಆಡಳಿತಾರೂಢ ತೈಣಮೂಲ ಕಾಂಗ್ರೆಸ್ ಮತದಾನದ ವೇಳೆ ಹಿಂಸಾಚಾರಕ್ಕೆ ಕುಮ್ಮಕ್ತು ನೀಡುತ್ತಿದೆ ಎಂದು ಆರೋಪಿಸಿದರು

ಅಂತರ್ ಸಚಿವಾಲಯದ ಈ ತಂಡದ ನೇತೃತ್ವವನ್ನು ಗೃಹ ವ್ಯವಹಾರಗಳ ಸಚಿವಾಲಯದ ಹೆಚ್ಲುವರಿ ಕಾರ್ಯದರ್ಶಿ ವಿವೇಕ್ ಭಾರದ್ನಾಜ್ ವಹಿಸಿದ್ದಾರೆ

ಈ ತಂಡಗಳು ಇಂದು ಮತ್ತು ನಾಳೆ ಚಂಡಮಾರುತದಿಂದ ತೀವ್ರ ಹಾನಿಗೆ ಒಳಗಾದ ಪುರಿ ಮತ್ತು ಖುರ್ದಾ ಜಿಲ್ಲೆಗಳಿಗೆ ಭೇಟಿ ನೀಡಲಿವೆ ನಂತರ ಬುಧವಾರ ಮುಖ್ಯ ಕಾರ್ಯದರ್ಶಿ ಎ ಪಿ ಪಧಿಯವರೂ ಸೇರಿದಂತೆ ಹಿರಿಯ ರಾಜ್ಯ ಸರ್ಕಾರದ ಅಧಿಕಾರಿಗಳೊಂದಿಗೆ ಸಭೆ ನಡೆಸುವ ಮುನ್ನ ಭುವನೇತ್ವರ ನಗರಪಾಲಿಕೆ ವ್ಲಾಪ್ತಿಗೆ ಸೇರಿದ ಕೆಲ ಪ್ರದೇಶಗಳಿಗೆ ತಂಡ ಭೇಟ ನೀಡಲಿದೆ ಚಂಡಮಾರುತದಿಂದಾದ ಹಾನಿ ಕುರಿತು ತಂಡ ಕೇಂದ್ರಕ್ಷೆ ವರದಿಯನ್ನು ಸಲ್ಲಿಸಲಿದೆ ಇದೇ ವೇಳೆ ಚಂಡಮಾರುತದಿಂದ ಕುಸಿದು ಜಖಂಗೊಂಡಿರುವ ಮನೆಗಳ ಪುನರ್ನಿರ್ಮಾಣಕ್ಕೆ ಒಡಿತಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಘೋಷಿಸಿದ್ದಾರೆ ನಿನ್ನೆ ಭುವನೇಶ್ವರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಚಂಡಮಾರುತದಿಂದ ಭಾಗತಃ ಅಥವಾ ಸಂಪೂರ್ಣ ಮನೆ ಕಳೆದುಕೊಂಡ ಕುಟುಂಬಗಳಿಗೆ ಪಕ್ಕಾ ಮನೆ ಮಂಜೂರು ಮಾಡಲಾಗುವುದು ಎಂದು ತಿಳಿಸಿದರು

ಮಹಾರಾಪ್ಪದ ಮುಂಬೈ ಹೊರವಲಯದ ಪಾಲ್ಗರ್ ಜಿಲ್ಲೆಯ ತಾರಾಪುರ ಕೈಗಾರಿಕಾ ಪ್ರದೇಶದಲ್ಲಿ ವಿಷಾನಿಲ ಸೋರಿಕೆಯಿಂದಾಗಿ ರಾಸಾಯನಿಕ ಕಾರ್ಖಾನೆಯ ಮೂವರು ಸಿಬ್ಬಂದಿ ಅಸುನೀಗಿದ್ದಾರೆ ಕಾರ್ಖಾನೆಯಲ್ಲಿ ಅನಿಲ ತುಂಬಿಸುವ ವೇಳೆ ಸೋರಿಕೆಯಾಗಿ ನಿನ್ನೆ ಈ ದುರ್ಘಟನೆ ಸಂಭವಿಸಿದೆ ದಾಬ್ಲೋನ ಬುರ್ಕಿನಾ ಫಾಸೋದಲ್ಲಿ ಭಾನುವಾರದ ಪ್ರಾರ್ಥನೆ ನಡೆಸುತ್ತಿದ್ದ ವೇಳೆ ಕ್ಯಾಥೋಲಿಕ್ ಚರ್ಚ್ ಮೇಲೆ ಸಶಸ್ತಧಾರಿಯೊಬ್ಬ ದಾಖಲೆ ನಡೆಸಿದ ಹಿನ್ನೆಲೆಯಲ್ಲಿ ಒಬ್ಬ ಧರ್ಮ ಪ್ರಚಾರಕ ಸೇರಿ ಆರು ಮಂದಿ ಮೃತಪಟ್ಟದ್ದಾರೆ ಬಂದೂಕು ಹೊಂದಿದ್ದ ವ್ಯಕ್ತಿಯೊಬ್ಬ ಪ್ರಾರ್ಥನೆಗೆ ಜನರು ಸೇರಿದ್ದ ವೇಳೆ ಏಕಾಏಕಿ ಗುಂಡಿನ ಮಳೆಗರೆದಿದ್ದರಿಂಧ ಜನರು ಓಡಿ ಹೋದರು ಎಂದು ಪಶ್ಚಿಮ ಆಫ್ರಿಕಾ ದೇಶದ ಭದ್ರತಾ ಪಡೆಗಳು ತಿಳಿಸಿವೆ

ನಿನ್ನೆ ರಾತ್ರಿ ಹೈದ್ರಾಬಾದ್ನಲ್ಲಿ ನಡೆದ ಫೈನಲ್ ಪಂದ್ವದಲ್ಲಿ ಚೆನ್ನೈ ಸೂಪರ್ ಕಿಂಗ್ಲೆ ತಂಡವನ್ನು ಒಂದು ರನ್ ಮೂಲಕ ಮಣಿಸಿದ ಮುಂಬೈ ತಂಡ ಗೆಲುವಿನ ನಗೆ ಬೀರಿದೆ

ಶಾರ್ದೂಲ್ ಠಾಕೂರ್ ಹಾಕಿದ ಕೊನೆಯ ಬಾಲ್ಗೆ ದಿಟಾದ ಮುಂಚೂಣಿ ಆಟಗಾರ ಲಸಿತ್ ಮಲಿಂಗಾ ಮುಂಬೈ ತಂಡದ ಗೆಲುವಿಗೆ ಕಾರಣರಾದರು